ಈ ವರ್ಷದ ಅಕ್ಷೋಬರೊಳಗೆ ಕರ್ನಾಟಕವನ್ನು ಬಯಲು ಶೌಚಮುಕ್ತ ರಾಜ್ಯವನ್ನಾಗಿಸುವ ಗುರಿ ಉಪಮುಖ್ಯಮಂತ್ರಿ ಡಾ

ಡಿ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ಎಲ್ಲಾ ಜಿಲ್ಲೆಗಳ ಪರಿಸ್ತಿತಿ ಅರ್ಥ ಮಾಡಿಕೊಂಡು ಪ್ರಾಮಾಣಿಕ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದ್ದು ಉತ್ತಮ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಉತ್ತರ ಕರ್ನಾಟಕದ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದರು ಪ್ರತ್ಯೇಕ ರಾಜ್ಯ ಮಾತುಗಳಿಗೆ ಕಿವಿಗೂಡದೆ ಆ ಭಾಗದಲ್ಲಿನ ಜನರು ಸರ್ಕಾರದ ಮೇಲೆ ನಂಬಿಕೆ ಇಡುವಂತೆ ಮನವಿ ಮಾಡುವುದಾಗಿ ಮುಖ್ಯಮಂತ್ರಿ ಹೇಳಿದರು

ಶ್ರೀನಿವಾಸಚಾರಿ ಸುದ್ದಿಗಾರರಿಗೆ ತಿಳಿಸಿದರು

ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ದಾಪುರ ಧಾರವಾಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮೊದಲನೆಯ ಪಂತದಲ್ಲಿ ಚುನಾವಣೆ ಇರುವುದಿಲ್ಲ ಇದೇ ಮೊದಲ ಬಾರಿಗೆ ವಿದ್ಯುನ್ನಾನ ಮತಯಂತ್ರಗಳನ್ನು ಬಳಸುತ್ತಿದ್ದು ನೋಟಾ ಬಳಕೆಗೂ ಅವಕಾಶ ನೀಡಲಾಗಿದೆ ಎಂದು ಪಿ ಶ್ರೀನಿವಾಸಚಾರಿ ತಿಳಿಸಿದರು

ಪರಮೇಶ್ವರ್ ಹೇಳಿದ್ದಾರೆ

ಉತ್ತರ ಕರ್ನಾಟಕ ಭಾಗದ ಅಭಿವೃದ್ದಿಗೆ ಸರ್ಕಾರ ಬದ್ದವಾಗಿದ್ದು ರಾಜ್ಯದ ವಿಭಜನೆಯಂತಹ ಕೆಲಸಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಸಹಕಾರ ನೀಡಬಾರದು ಎಂದು ಪರಮೇಶ್ವರ್ ತಿಳಿಸಿದರು ಕೇಂದ್ರ ಸರ್ಕಾರದ ಆಯುಷ್ನಾನ್ ಭಾರತ್ ಆರೋಗ್ಯ ಯೋಜನೆ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆಗಳನ್ನು ವಿಲೀನಗೊಳಿಸಿ ಒಂದೇ ಹೆಸಂನಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಆರೋಗ್ನ ಸಚಿವ ಶಿವಾನಂದ ಪಾಟೀಲ್ ತಿಳಿದ್ದಾರೆ

ಆರೋಗ್ಯ ಕರ್ನಾಟಕ ಮೂಲಕ ರಾಜ್ಯದಲ್ಲಿನ ಎಲ್ಲ ನಿವಾಸಿಗಳಿಗೂ ಆರೋಗ್ಯ ಒದಗಿಸುವ ಗುರಿ ಹೊಂದಲಾಗಿದ್ದು ಎರಡು ಯೋಜನೆಗಳನ್ನು ಒಂದೇ ಹೆಸರಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದರು ಆರೋಗ್ಯ ಕಾರ್ಡ್ ನೀಡುವ ಕಾರ್ಯಕ್ರಮ ಆಗಸ್ಟ್ ತಿಂಗಳಲ್ಲಿ ಪೂರ್ಣಗೊಳ್ಳಲಿದ್ದು ಆರೋಗ್ಯ ಕಾರ್ಡ್ ಇಲ್ಲದಿದ್ದರೂ ಎಪಿಲ್ ಅಥವಾ ಬಿಪಿಲ್ ಕಾರ್ಡ್ದಾರರು ಆಸ್ಪತ್ರೆಗಳಲ್ಲಿ ಚಿಕಿತ್ಸ ಪಡೆಯಬಹುದು ಎಂದು ಶಿವಾನಂದ ಪಾಟೀಲ್ ಹೇಳಿದರು

ಶಾಲಾ ಕಾಲೇಜುಗಳು ತೆರೆದಿದ್ದವು ಬಸ್ ಸಂಚಾರ ಎಂದಿನಂತೆ ಸಾಗಿತ್ತು ಸಹಜ ಜನಜೀವನ ಕಂಡುಬಂದಿತ್ತು ಈ ಹಿಂದೆ ಆಡಳಿತ ನಡೆಸಿದ ಸರ್ಕಾರಗಳು ಪಲವು ದಶಕಗಳಿಂದ ಈ ಜಿಲ್ಲೆಗಳ ಅಭಿವೃದ್ಧಿಯಲ್ಲಿ ಉದಾಸೀನ ಧೋರಣೆ ಅನುಸರಿಸಿದ್ದು ಈ ಭಾಗದ ಜನರ ಹಿತರಕ್ಷಣೆಗೆ ಮುಂದಾಗಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಬಂದ್ ಗೆ ಕರೆ ನೀಡಿದ್ದವು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ದೇಡಿಕೆಗೆ ಮಾಜಿ ಪ್ರಧಾನಿ ಎಚೆ

ದೇವೇಗೌಡ ಅವರು ವಿರೋಧ ವ್ಯಕ್ತಪಡಿಸಿದ್ದು ತಮ್ನ ಹಾಗೂ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಜೀವಿತದ ಕೊನೆಯತನಕ ರಾಜ್ಯ ವಿಭಜನೆ ಸಾಧ್ಯವಿಲ್ಲ ಎಂದು ಹೇಳದ್ದಾರೆ

ರಾಜ್ಯ ಬಜೆಟ್ ನಲ್ಲಿ ಉತ್ತರ ಕರ್ನಾಟಕ ಭಾಗಕ್ಷೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿಲ್ಲ ಎಂದು ಹೇಳಿದರು ಏಕೀಕೃತ ಕರ್ನಾಟಕ ನಿರ್ಮಾಣಕ್ನಾಗಿ ಹಲವು ಮುಖಂಡರು ತ್ಯಾಗ ಮಾಡಿದ್ದಾರೆ ಆ ಭಾಗದ ಜನರು ಯಾವುದೇ ಪ್ರಚೋದನೆಗೆ ಒಳಗಾಗದೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಡುವಂತೆ ದೇವೇಗೌಡ ಮನವಿ ಮಾಡಿಕೊಂಡಿದ್ದಾರೆ

ಶಿವಕುಮಾರ್ ನಿವಾಸ ಹಾಗೂ ಕಚೇರಿ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ

ಶಿವಕುಮಾರ್ ಸೇರಿ ಐವರಿಗೆ ಆರ್ಥಿಕ ಅಪರಾಧಗಳ ನ್ನಾಯಾಲಯದಿಂದ ಪರತ್ತುಬದ್ದ ಜಾಮೀನು ಮಂಜೂರು ಮಾಡಲಾಗಿದೆ

ಕೇಂದ್ರ ಸರ್ಕಾರದ ರಾಷ್ಷೀಯ ಕೌಶಲ್ಲ ನಿಗಮದ ವತಿಯಿಂದ ಜಲ್ಲೆಯಲ್ಲಿ ಆರಂಭಗೊಂಡ ಪ್ರಧಾನ ಮಂತ್ರಿ ಕೌಶಲ್ಲ ಕೇಂದ್ರಗಳು ವ್ಯಕ್ತಿಪರ ಮತ್ತು ತಾಂತ್ರಿಕ ತರಬೇತಿ ನೀಡುವ ಮೂಲಕ ನಿರುದ್ದೋಗಿ ಯುವಕರು ಉದ್ಯೋಗ ಪಡೆಯಲು ನೆರವಾಗುತ್ತಿವೆ

ಸಿಸಿಟವಿ ಅಳವಡಿಕೆ ಮತ್ತು ದುರಸ್ಸಿ ಗ್ರಹ ನಿರ್ವಹಣೆ ಉಗ್ರಾಣ ದಾಸ್ತಾನು ಇಂಗ್ಲೀಷ್ ಕಂಪ್ಯೂಟರ್ ಕಲಿಕೆಯಂತಹ ತರಬೇತಿ ನೀಡುತ್ತಿದ್ದು ಸ್ವಯಂ ಉದ್ಯೋಗ ಮಾಡುವ ಆತ್ರಸ್ವೈರ್ಯ ಮೂಡಿಸಿದೆ ಈ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿರುವ ನಿರೂಪನಗೌಡ ಹಾಗೂ ಮತ್ತು ಮಲ್ಲಮ್ನ ಆಕಾಶವಾಣಿಯೊಂದಿಗೆ ಮಾತನಾಡಿ ಪ್ರಧಾನ ಮಂತ್ರಿ ಕೌಶಲ್ಯ ಕೇಂದ್ರದಿಂದ ಉತ್ತಮ ತರಬೇತಿ ಪಡೆದುಕೊಂಡಿದ್ದು ಸ್ವಂತ ಉದ್ಯೋಗ ಮಾಡುವ ಆತ್ಮ ಬಲವಿದೆ ಎಂದರು

ಕುಮಾರಸ್ವಾಮಿ ಬಳಿ ಮನವಿ ಮಾಡಲಾಗಿದೆ ಎಂದು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ತ್ರೀನಿವಾಸ ಪೂಜಾರಿ ಹೇಳಿದ್ದಾರೆ

ಮೊದಲಾದ ಬೇಡಿಕೆಗಳ ಬಗ್ಗೆ ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಕ್ರಮ ಸಿಬ್ಲಂದಿ ನಿನ್ನೆ ಬೆಂಗಳೂರು ಆಕಾಶವಾಣಿ ಮತ್ತು ಇಂದು ದೂರದರ್ಶನ ಕೇಂದ್ರದ ಮುಖ್ಯ ದ್ವಾರಗಳ ಬಳಿ ಪ್ರತಿಭಟನೆ ನಡೆಸಿದರು ಭಾರತೀಯ ಪ್ರಸಾರ ಸೇವೆಯ ಉನ್ನತ ಹುದ್ದೆಗಳನ್ನು ಭರ್ತಿಮಾಡದಿರುವುದರಿಂದ ಎರವಲು ಸೇವೆ ಸಿಬ್ಲಂದಿಯನ್ನು ನಿಯೋಜಿಸಲಾಗುತ್ತಿದೆ